ಅಸ್ಸಾಂನ ಅಭಿವೃದ್ದಿ ಮತ್ತು ಅಲ್ಲಿನ ಜನತೆಯ ಹಿತಾಸಕ್ತಿಗಳನ್ನು ಕಾಪಾಡಲು ಕೇಂದ್ರ ಸರ್ಕಾರ ಬದ್ದ ಬಿಜೆಪಿ ಕಾರ್ಯಾಧ್ವಕ್ಷ ಜೆ

ಉಭಯ ರಾಷ್ಲಗಳ ನಡುವಿನ ಉದ್ದಿಗ್ನ ವರಿಶ್ಲಿತಿ ಇಡೀ ವಿಶ್ವವನ್ನೇ ಎಚ್ಡರಿಸಿದೆ ಅಹಿತಕರ ಪರಿಶ್ಲಿತಿ ಮತ್ತಷ್ಟು ಉಲ್ಲಣಗೊಳ್ಬಬರದು ಎಂದು ವಿದೇಶಾಂಗ ವ್ಲವಹಾರಗಳ ಸಚಿವಾಲಯ ತಿಳಿಸಿದೆ ಶಾಂತಿ ಶ್ವಿರತೆ ಮತ್ತು ಭದ್ರತೆ ನೆಲೆಸಲು ಅಮೆರಿಕ ಮತ್ತು ಇರಾನ್ ಆದ್ದತೆಗೆ ಗಮನ ನೀಡಬೇಕು ಇರಾನ್ನ ಕ್ರಾಂತಿಕಾರಕ ಕಾವಲು ಪಡೆಯ ಕಮಾಂಡರ್ ಖಾಸೀಂ ಸುಲೇಮಾನ್ ಅವರನ್ನು ಅಮೆರಿಕ ಪಡೆಗಳು ಪತ್ಯೆ ಮಾಡಿದ ನಂತರ ಕೊಲ್ಲಿ ಭಾಗದಲ್ಲಿ ಉದ್ವಿಗ್ನ ಪರಿಶ್ಥಿತಿ ಹೆಚ್ಚಾಗುತ್ತಿವೆ ಇದು ಮತ್ತಷ್ಟು ಹೆಚ್ಚಾಗಬಾರದು ಎಂದು ಭಾರತ ಸಲಹೆ ನೀಡಿದೆ ಸಂಯಮ ಕಾಪಾಡಿಕೊಳ್ಳುವಂತೆ ಭಾರತ ಎರಡೂ ರಾಷ್ಟಗಳಿಗೆ ಸಲಹೆ ನೀಡುತ್ತಾ ಬಂದಿದೆ

ಈ ಮಧ್ಯೆ ಅಮೆರಿಕದ ರಾಷ್ಟೀಯ ಭದ್ರತಾ ಸಲಹೆಗಾರ ರಾಬರ್ಟ್ ಓಬ್ರೀನ್ ಪ್ರತಿಕ್ರಿಯೆ ನೀಡಿದ್ದು ಇರಾನ್ನ ಕಾಂತಿಕಾರಕ ಕಾವಲು ಪಡೆಯ ಕಮಾಂಡರ್ ಬಾಸೀಂ ಸುಲೇಮಾನ್ ಅವರನ್ನು ಪತ್ಯೆ ಮಾಡಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಫ್ ತೆಗೆದುಕೊಂಡ ನಿರ್ಧಾರವು ಮತ್ತಷ್ಟು ರಕ್ತಪಾತ ಆಗುವುದನ್ನು ತಡೆಯುವ ಮತ್ತು ರಕ್ಷಣಾತ್ಮಕ ಕಾರ್ಯತಂತ್ರವಾಗಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ ವಾಷಿಂಗ್ಟನ್ನಲ್ಲಿ ಸುದ್ದಿಗಾರರಿಗೆ ವಿವರ ನೀಡಿದ ಅವರು ಮಧ್ಯಪಾಚ್ಯ ಭಾಗದಲ್ಲಿ ಪ್ರವಾಸದಲ್ಲಿದ್ದ ಸುಲೇಮಾನ್ ಅವರು ಧಮಸ್ಕಸ್ನಿಂದ ಇರಾನ್ಗೆ ಬಂದಿದ್ದರು ಅಮೆರಿಕದ ಸೈನಿಕರು ಮತ್ತು ರಾಜತಾಂತ್ರಿಕರ ಮೇಲೆ ದಾಳಿ ನಡೆಸುವುದು ಅವರ ಗುರಿಯಾಗಿತ್ತು ಎಂದು ತಿಳಿಸಿದರು ಅಮೆರಿಕದ ದಾಳಿಗೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿರುವ ಇರಾನ್ ಅಮೆರಿಕ ಪಡೆಗಳ ಮೇಲೆ ಪ್ರತಿದಾಳಿ ನಡೆಸುವುದಾಗಿ ಪ್ರತಿಜ್ಞೆ ಮಾಡಿದೆ ಇರಾನ್ ಹೇಳಿಕೆಯು ದುರ್ಬಲ ನಿರ್ಧಾರವಾಗಿದೆ ಎಂದು ಟ್ರಂಪ್ ಆಡಳಿತ ಟೀಕಿಸಿದೆ ಬಾಗ್ದಾದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಅಮೆರಿಕ ಪಡೆಗಳು ಸುಲೇಮಾನ್ ಅವರನ್ನು ಪತ್ತೆ ಮಾಡಿದೆ ಅಲ್ಲದೆ ಇರಾನ್ನ ಪಷೆದ್ ಅಲ್ ಶಾಬಿ ಅರಸೇನಾ ಪಡೆಯ ಉಪಮುಖ್ಯಸ್ಥರೊಬ್ಬರನ್ನು ಅಮೆರಿಕ ಪಡೆಗಳು ಹತ್ತೆಗೈದಿವೆ ಅಮೆರಿಕ ಪಡೆಗಳು ಬಾಗ್ದಾದ್ನಲ್ಲಿ ಇರಾನ್ ಕಮಾಂಡರ್ ಬಾಸಿಂ ಸುಲೇಮಾನ್ ಅವರನ್ನು ಪತ್ಯೆ ಮಾಡಿದ ನಂತರ ಪಶ್ಚಿಮ ಏಷ್ಕಾದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹೆಚ್ಚುತ್ತಿರುವುದರಿಂದ ಯುನೈಟೆಡ್ ಕಿಂಗ್ಡಮ್ ರಾಷ್ಟೀಯರು ಇರಾಕ್ ಮತ್ತು ಇರಾನ್ ದೇಶಗಳಿಗೆ ಪ್ರವಾಸ ಮಾಡಬಾರದು ಎಂದು ಬ್ರಿಟನ್ ಸರ್ಕಾರ ಸಲಹಾ ಸೂಚೆ ಹೊರಡಿಸಿದೆ ಇರಾನ್ ಸೇರಿದಂತೆ ಪಶ್ಚಿಮ ಏಷ್ಕಾದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹೆಚ್ಚಾಗುತ್ತಿದೆ ಪಾಗಾಗಿ ಮುಂಜಾಗ್ರತಾ ತ್ರಮವಾಗಿ ಎಲ್ಲ ರೀತಿಯ ಪ್ರವಾಸ ಮೊಟಕು ಮಾಡಬೇಕು ಎಂದು ಬ್ರಿಟನ್ ಸರ್ಕಾರ ಸೂಚಿಸಿದೆ ಆದರೆ ಇರಾಕ್ನ ಕುರ್ದಿಸ್ತಾನ್ ಪ್ರದೇಶಕ್ಕೆ ಪ್ರವಾಸ ಕೈಗೊಳ್ಬಹುದು ಎಂದು ಬ್ರಿಟನ್ ವಿದೇತಾಂಗ ಸಚಿವಾಲಯ ಸ್ಪಷ್ಟಪಡಿಸಿದೆ

ನಡ್ಡಾ ಭರವಸೆ ನೀಡಿದ್ದಾರೆ ಗುವಾಪತಿಯಲ್ಲಿಂದು ಬಿಜೆಪಿ ರ್ಕಾಲಿ ಉದ್ದೇಶಿಸಿ ಮಾತನಾಡಿದ ಅವರು ಧಾರ್ಮಿಕ ದೌರ್ಜನ್ಯಗಳಿಂದಾಗಿ ಈಗಾಗಲೇ ದೇಶಕ್ಕೆ ಬಂದಿರುವ ಜನರಿಗೆ ಪೌರತ್ವ ತಿದ್ದುಪಡಿ ಕಾಯ್ದೆ ಮೂಲಕ ಪೌರತ್ವ ಲಭ್ಯವಾಗಲಿದೆ

ಅಸ್ಲಾಂ ಮುಖ್ಯಮಂತ್ರಿ ಸರ್ಬಾನಂದ ಸೋನೊವಾಲ್ ಮಾತನಾಡಿ ಅಸ್ಲಾಂ ಸಮುದಾಯದ ಹೆಚ್ಚಿನ ಜನರ ಒಳಿತಿಗಾಗಿ ಮುಂದೆಯೂ ಅಸ್ಲಾಂ ಇರಲಿದೆ ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತು ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಜನರಲ್ಲಿ ಅಪಪ್ರಚಾರ ಮಾಡುತ್ತಿವೆ ಅಸ್ಲಾಂ ಜನತೆ ಗಾಳಿ ಸುಧ್ಗಳಿಗೆ ಕಿವಿಗೊಡಬಾರದು ದೇಶೀಯ ಜನರ ಹಿತಾಸಕಿಗಳಿಗೆ ವಿರುಧವಾಗಿ ಬಿಜೆಪಿ ಸರ್ಕಾರ ಏನನ್ನೂ ಮಾಡದು ಎಂದು ಅವರು ತಿಳಿಸಿದರು ಈ ಮಧ್ಯ ಪೌರತ್ತ ತಿದ್ಲುಪಡಿ ಕಾಯ್ಲೆ ವಿರೋಧಿಸಿ ಅಸ್ಸಾಂ ರಾಜ್ನಾದ್ಯಂತ ಪ್ರತಿಭಟನೆಗಳು ಮುಂದುವರೆದಿವೆ ವಿಜ್ಞಾನ ಅಧ್ಯಯನ ಪೆಮ್ಸೆಯ ವಿಷಯವಾಗಬೇಕು ವಿಜ್ಞಾನದ ಸಬಲೀಕರಣದಿಂದ ದೇಶದ ಸಬಲೀಕರಣ ಸಾಧ್ಯ ಎಂದು ಹೆಸರಾಂತ ವಿಜ್ಞಾನಿ ಭಾರತರತ್ನ ಮ್ರೊಫೆಸರ್ ಸಿ

ಉತ್ತಮ ಅವಕಾಶಗಳು ದೊರೆತಲ್ಲಿ ಆ ಮಕ್ಕಳು ತ್ರೇಷ್ನ ವಿಜ್ಞಾನಿಗಳಾಗಬಲ್ಲರು ಯಾವುದೇ ವಿಷಯದ ಬಗ್ಗೆ ಕುತೂಪಲ ಅಪರಿಮಿತ ಉತ್ಸಾಹ ಮತ್ತು ಅದನ್ನು ಅರಿಯಬೇಕು ಎನ್ನುವ ಬದ್ಗತೆ ಉತ್ತಮ ವಿಜ್ಞಾನಿಗಳಾಗಲು ಆಗತ್ತವಿರುವ ಮೂಲ ಗುಣಗಳಾಗಿವೆ ಎಂದು ವಿವರಿಸಿದರು

ದೇಶದ ಹಮ್ನೆಯ ವಿಜ್ಞಾನಿ ಹಾಗೂ ರಾಮನ್ ಪರಿಣಾಮಗಳಿಗೆ ವಿಶ್ವವಿಖ್ನಾತರಾಗಿರುವ ಸಿ

ಎನ್

ರಾವ್ ಮಕ್ಕಳಿಗೆ ಉದಾಹರಣೆಗಳನ್ನು ನೀಡಿದರು ಪಾಕಿಸ್ತಾನದ ಲಾಹೋರ್ನಲ್ಲಿರುವ ನಂಕನ ಸಾಹಿಬ್ ಗುರುದ್ದಾರದ ಮೇಲೆ ನಡೆದಿರುವ ದಾಳಿಯನ್ನು ಬಿಜೆಪಿ ಖಂಡಿಸಿದೆ

ಪಾಕಿಸ್ತಾನದಂತಪ ನೆರೆಹೊರೆಯ ರಾಷ್ಷಗಳಿಂದ ಧಾರ್ಮಿಕ ದೌರ್ಜನ್ನಕ್ಕೆ ಒಳಗಾಗಿ ಭಾರತಕ್ಕೆ ವಲಸೆ ಬಂದು ನೆಲೆಸಿರುವ ಜನರಿಗೆ ಎನ್ಡಿಎ ಸರ್ಕಾರ ತಂದಿರುವ ಪೌರತ್ವ ತಿದ್ದುಪಡಿ ಕಾಯ್ದೆ ಸರಿಯಾದ ದಿಕ್ಕಿನಲ್ಲೇ ಇದೆ ಎಂಬುದನ್ನು ಲಾಹೋರ್ ದಾಳಿಯಿಂದ ಸಾಬೀತಾಗಿದೆ ಎಂದು ಬಿಜೆಪಿ ತಿಳಿಸಿದೆ ದೆಪಲಿಯಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಪಕ್ಷದ ವಕ್ಷಾರರಾದ ಮೀನಾಕ್ಷಿ ಲೇಖಿ ಪಾಕಿಸ್ತಾನದ ಧಾರ್ಮಿಕ ಸ್ವಳಗಳು ಮತ್ತು ಅಲ್ಲಸಂಖ್ಯಾತರ ಮೇಲೆ ಹಿಂಸಾಜಾರ ಕೃತ್ವಗಳು ನಡೆಯುತ್ತಲೇ ಇವೆ ಈ ದಾಳಿಯ ನಂತರವಾದರೂ ಪೌರತ್ವ ತಿದ್ಲುಪಡಿ ಕಾಯ್ಲೆಯನ್ನು ವಿರೋಧಿಸುತ್ತಿರುವವರು ಅದರ ಮಪತ್ತವನ್ನು ಅರ್ಥ ಮಾಡಿಕೊಳ್ಳಬೇಕು ಪಾಕಿಸ್ತಾನ ಸರ್ಕಾರ ಸಿಖ್ ಸಮುದಾಯದ ಘನತೆ ಮಾನವ ಪಕ್ಷುಗಳು ಮತ್ತು ಜೀವಗಳನ್ನು ರಕ್ಷಿಸಲು ಕೂಡಲೇ ಕ್ರಮ ಕ್ರೆಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು ಗುರುದ್ನಾರ ನಂಕನ ಸಾಹಿಬ್ ಮೇಲಿನ ದಾಳಿಯನ್ನು ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ಗಾಂಧಿ ಖಂಡಿಸಿದ್ದಾರೆ ದ್ವೇಷ ವೈಷಮ್ತ ಪತ್ತಿಕ್ಕಲು ಪ್ರೀತಿ ಪರಸ್ಪರ ಗೌರವ ಮತ್ತು ತಿಳುವಳಿಕೆ ಅತ್ಯಗತ್ತ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಉದ್ದವ್ ಕಾಕ್ರೆ ನೇತೃತ್ವದ ಮಹಾರಾಷ್ಷ ರಾಜ್ಯ ಸರ್ಕಾರ ಕೆಲವೊದು ಹೊಸ ಇಲಾಖೆಗಳನ್ನು ಸೃಷ್ಷಿಸಲು ಕಾರ್ಯೋನ್ನುಖವಾಗಿರುವುದರಿಂದ ಎನ್ಸಿಪಿ ಸಚಿವರಿಗೆ ಖಾತೆಗಳನ್ನು ಪಂಚಿಕೆ ಮಾಡಲು ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ಳಲಿದೆ ಎನ್ಸಿಪಿ ಮುಖ್ಯ ವಕ್ತಾರ ಮತ್ತು ಮಹಾರಾಷ್ಷ ಸರ್ಕಾರದ ಸಚಿವ ನವಾಬ್ ಮಲ್ಲಿಕ್ ಅವರು ಮುಂಬೈನಲ್ಲಿಂದು ಸುದ್ಗಿಗಾರರಿಗೆ ಈ ವಿಷಯ ತಿಳಿಸಿದರು ಖಾತೆಗಳ ಪಂಚಿಕೆ ವಿಚಾರದಲ್ಲಿ ಎನ್ಸಿಪಿ ಶಿವಸೇನೆ ಮತ್ತು ಕಾಂಗ್ರೆಸ್ ನಡುವೆ ಭಿನ್ನಾಭಿಪ್ರಾಯ ಸ್ಪಷ್ಟಿಯಾಗಿರುವುದರಿಂದ ಖಾತೆಗಳ ಹಂಚಿಕೆ ವಿಳಂಬವಾಗುತ್ತಿದೆ ಎಂಬ ಮಾಧ್ಯಮ ವರದಿಗಳ ಹಿನ್ನೆಲೆಯಲ್ಲಿ ಅವರು ಈ ಪ್ರಕ್ರಿಯೆ ನೀಡಿದ್ಲಾರೆ ಎನ್ಸಿಪಿ ಸಚಿವರಿಗೆ ಸೋಮವಾರ ಖಾತೆಗಳ ಪಂಚಿಕೆಯಾಗುವ ಸಾಧ್ಯತೆ ಇದೆ ಎಂದು ಅವರು ಸ್ವಷ್ಷಪಡಿಸಿದ್ಲಾರೆ

ಇಂದು ಮಧ್ಗಾಪ್ನ ಆಸ್ತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಸುಧ್ಗಾರರೊಂದಿಗೆ ಮಾತನಾಡಿದ ಅವರು ಮಕ್ಕಳ ಸಾವು ಅತೀವ ನೋವು ತಂದಿದೆ ಮುಗ್ದ ಮಕ್ಕಳ ಸಾವನ್ನು ಯಾವುದೇ ಕಾರಣಕ್ಕೂ ಒಪ್ಪಲಾಗದು ಅಲ್ವಾವಧಿಯಲ್ಲಿ ಪಲವು ಮಕ್ಕಳು ಸಾವಿಗೀಡಾಗಿರುವುದನ್ನು ನೋಡಿದರೆ ಇದಕ್ಕೆ ಸ್ಪಷ್ಟ ಕಾರಣ ಇರಲೇಬೇಕು ಆ ಕಾರಣ ತಕ್ಷಣವೇ ಹೊರಬರಬೇಕು ಎಂದು ಆಸ್ಪತ್ರೆ ವ್ಲೆದ್ನರಿಗೆ ಸೂಚಿಸಿದರು ನಂತರ ಸಚಿನ್ ಪೈಲಟ್ ಅವರು ಮ್ನತ ಮಕ್ಕಳ ಮೋಷಕರೊಂದಿಗೆ ಮಾತುಕತೆ ನಡೆಸಿದರು ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಅವರು ಮ್ಲತ ಮಕ್ಕಳ ಮನೆಗಳಿಗೆ ತೆರಳಿ ಮೋಷಕರೊಂದಿಗೆ ಮಾತುಕತೆ ನಡೆಸಿದರು ಸರ್ಕಾರದಿಂದ ಸಾಧ್ಯವಾಗುವ ಎಲ್ಲಾ ನೆರವು ಒದಗಿಸಲಾಗುವುದು ಎಂದು ಅವರು ಕುಟುಂಬ ಸದಸ್ತರಿಗೆ ಭರವಸೆ ನೀಡಿದರು ಇತ್ತ ಕೇಂದ್ರದ ತಜ್ಞ ವೈದ್ದರ ತಂಡ ಆಸ್ತ್ರೆಗೆ ಭೇಟಿ ನೀಡಿ ಪರಿಸ್ಲಿತಿ ಪರಾಮರ್ಶೆ ನಡೆಸಿ ಮಕ್ಕಳ ಸಾವಿನ ಪ್ರಕರಣ ಕುರಿತು ತನಿಖೆ ನಡೆಸುತ್ತಿದೆ

ನಂತರ ಮಾತನಾಡಿದ ಅವರು ಸಾಹಿತ್ಯವು ಜನರ ಅತಿ ದೊಡ್ಡ ಸ್ನೇಹಿತ ಇದ್ದಂತೆ